ಆಸ್ಟ್ರೇಲಿಯನ್ ಓಪನ್ ವಿಶ್ವದ ನಂ

ಯುವ ಪೀಳಿಗೆ ತಮ್ಮ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಪ್ರವಾಸ ಮಾಡುವ ಮೂಲಕ ಸ್ಥಳೀಯ ಪ್ರವಾಸೋದ್ಯಮ ಅಭಿವೃದ್ದಿಗೆ ಉತ್ತೇಜನ ನೀಡಬೇಕೆಂದು ಪ್ರಧಾನಮಂತ್ರಿ ಕರೆ ನೀಡಿದರು ದೇಶದ ಪ್ರವಾಸೋದ್ಯಮ ವಲಯದ ಅಭಿವೃದ್ದಿಗೆ ಕೋವಿಡ್ ಸಾಂಕ್ರಾಮಿಕ ಅವಕಾಶಗಳನ್ನು ಮುಕ್ತವಾಗಿಸಿದೆ ಎಂದ ಅವರು ಕೋವಿಡ್ ವಿರುದ್ಧ ಭಾರತದ ಹೋರಾಟವನ್ನು ಪ್ರಶಂಸಿದರು ಕೊಚ್ಚಿ ಮೆಟ್ರೊ ರೈಲು ಯೋಜನೆಗೆ ಕೇಂದ್ರ ಬಜೆಟ್ನಲ್ಲಿ ಅನುದಾನ ಒದಗಿಸಿರುವ ಬಗ್ಗೆ ಪ್ರಸ್ತಾಪಿಸಿದ ಪ್ರಧಾನಮಂತ್ರಿ ಕೇರಳದ ಅಭಿವೃದ್ದಿಗೆ ವಿಶೇಷ ಒತ್ತು ನೀಡಲಾಗಿದೆ ಎಂದರು ಕೊಲ್ಲಿ ರಾಷ್ಟಗಳಲ್ಲಿ ದುಡಿಯುತ್ತಿರುವ ಭಾರತೀಯ ಸಮುದಾಯಕ್ಕೆ ಸಂಪೂರ್ಣ ಬೆಂಬಲ ನೀಡುವುದಾಗಿಯೂ ಅವರು ಘೋಷಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಿಪಿಸಿಎಲ್ನ ಪ್ರಾಪಿಲಿನ್ ಡಿರೈವೇಟಿಂಗ್ ಪೆಟ್ರೋ ಕೆಮಿಕಲ್ ಯೋಜನೆಯನ್ನು ದೇಶಕ್ಕೆ ಸಮರ್ಪಿಸಿದರು

ಕೇರಳದ ರಾಜ್ಯಪಾಲ ಅರೀಫ್ ಮೊಹ್ಮದ್ಖಾನ್ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಕೇಂದ್ರ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಮನ್ಸುಖ್ ಮಾಂಡವಿಯಾ ವಿ ಮುರಳೀಧರನ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರಾಷ್ಟೀಯ ಹೆದ್ದಾರಿಗಳ ಟೋಲ್ ಫ್ಲಾಜಾಗಳಲ್ಲಿ ಶುಲ್ಕ ಪಾವತಿಗೆ ಇಂದು ಮಧ್ಯರಾತ್ರಿಯಿಂದಲೇ ಜಾರಿಗೆ ಬರುವಂತೆ ಫಾಸ್ಟ್ಟ್ಯಾಗ್ ಬಳಸುವುದನ್ನು ಕಡ್ಡಾಯಗೊಳಿಸಲಾಗಿದೆ ಒಂದು ವೇಳಿ ಫಾಸ್ಟ್ಯಾಗ್ ಇಲ್ಲದ ಸಂದರ್ಭದಲ್ಲಿ ಅಂತಹ ವಾಹನಗಳ ಮಾಲೀಕರು ಚಾಲಕರು ನಿಗದಿಪಡಿಸಿದ ಶುಲ್ಕದ ಎರಡರಷ್ಟು ಮೊತ್ತವನ್ನು ಪಾವತಿಸಬೇಕಾಗುತ್ತದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಹೇಳಿದೆ ಶುಲ್ಕ ಸಂಗ್ರಹದ ವ್ಯಾಪ್ತಿಗೆ ಬರುವ ಎಲ್ಲ ಹೆದ್ದಾರಿ ರಸ್ತೆಗಳನ್ನು ಫಾಸ್ಟ್ಟ್ಯಾಗ್ ಮಾರ್ಗ ಎಂದು ಪರಿಗಣಿಸಲಾಗುತ್ತದೆ

ಫಾಸ್ಚ್ಟ್ಯಾಗ್ ಬಳಕೆ ಕೆಡ್ಡಾಯವಾಗುವಂತೆ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದೂ ಸಚಿವಾಲಯ ರಾಜ್ಯಗಳ ಸಂಬಂಧಿತ ಇಲಾಖೆಗಳಿಗೆ ಸೂಚಿಸಿದೆ ಫಾಸ್ಟ್ ಟ್ಯಾಗ್ ಬಳಕೆಯು ಶುಲ್ಕ ವಸೂಲಿ ಕೇಂದ್ರಗಳಲ್ಲಿ ಕಾಯುವಿಕೆಯ ಅವಧಿಯನ್ನು ತಗ್ಗಿಸಲಿದೆ ಇಂಧನ ಉಳಿತಾಯ ಹಾಗೂ ವಾಯು ಮಾಲಿನ್ಯ ಪ್ರಮಾಣ ಕಡಿಮೆಯಾಗಲೂ ನೆರವಾಗಲಿದೆ ಈ ವರ್ಷದ ಜನವರಿಯಿಂದ ಅನ್ವಯವಾಗುವಂತೆ ಎಂ ಮತ್ತು ಎನ್ ವಿಭಾಗದ ಮೋಟಾರು ವಾಹನಗಳು ಫಾಸ್ಟ್ ಟ್ಯಾಗ್ ಬಳಸುವುದನ್ನು ಸಚಿವಾಲಯ ಕಡ್ಡಾಯಗೊಳಿಸಿತ್ತು

ಕಂಟ್ಟೆನ್ಮೆಂಟ್ ವಲಯದಲ್ಲಿರುವ ಕಚೇರಿಗಳನ್ನು ಕಡ್ಡಾಯವಾಗಿ ಮುಚ್ಚಬೇಕು ತುರ್ತು ಅಗತ್ಯ ಹಾಗೂ ವೈದ್ಯಕೀಯ ಸೇವೆಗಳಿಗೆ ಮಾತ್ರ ಕಂಟೈನ್ಮೆಂಟ್ ವಲಯಗಳಲ್ಲಿ ಅವಕಾಶ ಕಲ್ಪಿಸಬೇಕು ಎಂದು ಕೇಂದ ಆರೋಗ್ಯ ಸಚಿವಾಲಯ ಸೂಚಿಸಿದೆ

ಕಚೇರಿಗಳಲ್ಲಿ ನಿರ್ದಿಷ್ಟ ನಿರೋಧಾತ್ಮಕ ಕ್ರಮಗಳಿಗೆ ಸಂಬಂಧಿಸಿದಂತೆ ಕೈಗಳ ಸ್ವಚ್ಛತೆ ಮತ್ತು ಪ್ರವೇಶ ದ್ವಾರಗಳಲ್ಲಿ ಥರ್ಮಲ್ ಸ್ಕ್ರೀನಿಂಗ್ ಖಚಿತ ಪಡಿಸಿಕೊಳ್ಳುವುದು ಕಡ್ಡಾಯ ಹಾಗೂ ಯಾವುದೇ ಕೋವಿಡ್ ರೋಗ ಲಕ್ಷಣಗಳಿಲ್ಲದ ಸಿಬ್ಬಂದಿ ಹಾಗೂ ಭೇಟಿ ನೀಡುವವರಿಗೆ ಮಾತ್ರ ಪ್ರವೇಶಕ್ಕೆ ಮಾತ್ರ ಅನುಮತಿ ನೀಡಬೇಕೆಂದು ಆರೋಗ್ಯ ಸಚಿವಾಲಯ ಮಾಹಿತಿ ನೀದಿದೆ ಅಲ್ಲದೆ ಕಂಟೈನ್ಮೆಂಟ್ ವಲಯದಲ್ಲಿ ವಾಸವಾಗಿರುವ ಯಾವುದೇ ಅಧಿಕಾರಿ ಅಥವಾ ಸಿಬ್ಬಂದಿ ಆ ವಿಷಯವನ್ನು ತಮ್ಮ ಮೇಲಧಿಕಾರಿಗಳಿಗೆ ತಿಳಿಯ ಪಡಿಸಬೇಕು ಮತ್ತು ಆ ವಲಯವನ್ನು ಕಂಟ್ಟೆನ್ಮೆಂಟ್ ಮುಕ್ತವೆಂದು ಫೋಷಿಸುವವರೆಗೂ ಅಂತಹ ಸಿಬ್ಬಂದಿಗೆ ಮನೆಯಿಂದಲೇ ಕೆಲಸ ಮಾಡಲು ಅನುಮತಿ ನೀಡಬೇಕು ಸಾಧ್ಯವಾದಷ್ಟು ಸಭೆಗಳನ್ನು ವಿಡಿಯೋ ಕಾನ್ಬರೆನ್ಸ್ ಮೂಲಕವೇ ನಡೆಸಬೇಕು ಎಂದು ಸಚಿವಾಲಯ ನಿಗದಿತ ಕಾರ್ಯಾಚರಣೆ ಮಾರ್ಗಸೂಚೆಯಲ್ಲಿ ತಿಳಿಸಿದೆ ಪ್ರಧಾನಮಂತಿ ಕೌಶಲ್ ವಿಕಾಸ್ ಯೋಜನೆ ಪಿಎಂಕೆವಿವೈ ಯೋಜನೆಯಡಿ ಉದ್ಯೋಗ ಕಲ್ಪಿಸುತ್ತಿರುವ ರಾಜ್ಯಗಳ ಪೈಕಿ ಗುಜರಾತ್ ಮುಂಚೂಣಿಯಲ್ಲಿದೆ ಎಂದು ಕೇಂದ್ರ ಕೌಶಲಾಭಿವ್ಬದ್ದಿ ಮತ್ತು ಉದ್ಯಮಶೀಲತೆ ರಾಜ್ಯ ಸಚಿವ ಆರ್ ಕೆ ಸಿಂಗ್ ರಾಜ್ಯಸಭೆಯಲ್ಲಿ ಶುಕ್ರವಾರ ಮಾಹಿತಿ ನೀಡಿದ್ದಾರೆ

ದೇಶಾದ್ಯಂತದ ಕುಶಲಕರ್ಮಿಗಳ ದೇಶೀಯ ಉತ್ವನ್ನಗಳನ್ನು ಉತ್ತೇಜಿಸಲು ಹುನಾರ್ ಹಾಟ್ ಒಂದು ಸೂಕ್ತ ವೇದಿಕೆ ಎಂದು ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಖಾತೆ ಸಚಿವ ಮುಖ್ತಾರ್ ಅಬ್ಬಾಸ್ ನಖ್ವಿ ಹೇಳಿದ್ದಾರೆ ಇದು ಐದುಲಕ್ಷಕ್ಕೂ ಹೆಚ್ಚು ಕುಶಲಕರ್ಮಿಗಳಿಗೆ ಉದ್ಯೋಗ ಒದಗಿಸಿದೆ ಎಂದು ಅವರು ಹೇಳಿದ್ದಾರೆ

ಚೆನ್ನೈನ ಎಂ